ಜಮ್ನು ಮತ್ತು ಕಾಶ್ಮೀರದಲ್ಲಿ ಮತಕ್ಷೇತ್ರಗಳ ಸಂಖ್ಯೆಯನ್ನು ಕಡಿಮೆಗೊಳಿಸುವ ಬಗ್ಗೆ ಹಾಗೂ ಇದಕ್ಕಾಗಿ ಆಯೋಗ ನೇಮಕದ ಬಗ್ಗೆ ಚರ್ಚಿಸಲಾಗಿದೆ ಎನ್ನುವ ಮಾಧ್ಯಮ ವರದಿ ಕೇಂದ್ರದಿಂದ ತಿರಸ್ಟತ

ಐಸಿಸಿ ಕ್ರಿಕೆಟ್ ಇಂದು ಸೌತಾಂಪ್ಲನ್ನಲ್ಲಿ ಭಾರತದ ಮೊದಲ ಪಂದ್ಲ ದಕ್ಷಿಣ ಆಫ್ರಿಕಾದೊಂದಿಗೆ ಮುಖಾಮುಖಿ

ಜಮ್ನು ಮತ್ತು ಕಾಶ್ನೀರದಲ್ಲಿ ಮತ ಕ್ಷೇತ್ರಗಳ ಸಂಖ್ಯೆಯನ್ನು ಕಡಿಮೆಗೊಳಿಸುವ ಬಗ್ಗೆ ನಿನ್ನೆ ಯೊಂದರಲ್ಲಿ ಸಮಾಲೋಚಿಸಲಾಗಿದೆ ಮತ್ತು ಇದಕ್ಕಾಗಿ ವಿಶೇಷ ಕಮೀಷನರ್ ಅವರನ್ನು ನೇಮಕ ಮಾಡಲ ಮಾಧ್ಯಮ ವರದಿಗಳನ್ನು ಕೇಂದ್ರ ಸರ್ಕಾರ ತಳ್ಲಿಹಾಕಿದೆ ಈ ವಿಷಯದ ಬಗ್ಗೆ ಯಾವುದೇ ಚರ್ಚೆ ನಡೆದಿಲ್ಲ ಎಂದು ಗೃಹಸಚಿವಾಲಯದ ಮೂಲಗಳು ಸಪ್ಪಪಡಿಸಿದೆ ಗೃಹ ಸಚಿವ ಅಮಿತ್ ಷಾ ನಿನ್ನೆ ದೆಹಲಿಯಲ್ಲಿ ಗೃಹ ಇಲಾಖೆಯ ಕಾರ್ಯದರ್ಶಿ ಮತ್ತು ಹಿರಿಯ ಭದ್ರತಾ ಅಧಿಕಾರಿಗಳ ಸಭೆ ನಡೆಸಿ ಈ ಬಗ್ಗೆ ಚರ್ಚಿಸಿದರು ಎಂದು ಕೆಲವು ಮಾಧ್ಯಮಗಳು ವರದಿ ಮಾಡಿದ್ದವು

ಅಮರನಾಥ ಯಾತ್ರೆಯ ನಂತರ ಎಲ್ಲಾ ವಲಯಗಳಿಂದ ಮಾಹಿತಿ ಮತ್ತು ಅಭಿಪ್ರಾಯ ಪಡೆದು ಚುನಾವಣಾ ವೇಳಾಪಟ್ಟ ಘೋಷಿಸಲಾಗುವುದು ಎಂದು ಆಯೋಗ ವಿವರ ನೀಡಿದೆ ಜಮ್ಮು ಮತ್ತು ಕಾಶ್ಮೀರದ ಫುಲ್ವಾಮಾ ಜಿಲ್ಲೆಯಲ್ಲಿ ಇಂದು ಬೆಳಿಗ್ಗೆ ಸ್ಹಳೀಯ ಮಹಿಳೆಯೊಬ್ಬರನ್ನು ಗುರುತು ಪತ್ತೆಯಾಗದ ಹಾಗೂ ಭಯೋತ್ವಾದಕರೆಂದು ಶಂಕಿಸಲಾಗಿರುವ ಬಂದೂಕುಧಾರಿಯೊಬ್ಲ ಗುಂಡಿಟ್ಲು ಪತ್ತೆ ಮಾಡಿದ್ದಾನೆ ಈ ಪ್ರಕರಣದಲ್ಲಿ ಒಬ್ಬ ಯುವಕ ತೀವ್ರವಾಗಿ ಗಾಯಗೊಂಡಿರುವುದಾಗಿ ವರದಿಯಾಗಿದೆ ಫುಲ್ವಾಮಾ ಜಿಲ್ಲೆಯ ನರ್ಬಾಲಾ ಕಾಕಾಪುರ ಎಂಬಲ್ಲಿ ಮಹಿಳೆಯ ಮನೆಗೆ ನುಗ್ಗಿ ಬಂದೂಕುಧಾರಿ ದಾಳಿ ನಡೆಸಿರುವುದಾಗಿ ಭದ್ರತಾ ಮೂಲಗಳು ತಿಳಿಸಿವೆ

ಭದ್ರತಾ ಪಡೆಗಳು ಸ್ಥಳಕ್ಕೆ ಧಾವಿಸಿದ್ದು

ಸ್ಥಳೀಯ ಷೊಲೀಸರು ಪ್ರಕರಣದ ಬಗ್ಗೆ ತನಿಖೆಯನ್ನು ನಡೆಸುತ್ತಿದ್ದಾರೆ ಇಂದು ಹತ್ತೆಗೊಳಗಾದ ಮಹಿಳೆ ರಾಜ್ಯದಲ್ಲಿ ಭಯೋತ್ವಾದಕರ ನಿಗ್ರಹ ಕಾರ್ಯಾಚರಣೆಯಲ್ಲಿ ಭದ್ರತಾ ಪಡೆಗಳೊಂದಿಗೆ ಮಾಹಿತಿ ವಿನಿಮಯ ಮಾಡಿಕೊಳ್ಳುವ ಗುಂಪಿಗೆ ಸೇರಿದವರಾಗಿರಬಹುದು ಎಂದು ಇನ್ನು ಕೆಲವು ವರದಿಗಳು ಅನುಮಾನಿಸಿವೆ ಭಾರತೀಯ ಬಾಹ್ವಾಕಾಶ ಸಂಶೋಧನಾ ಸಂಶೈ ಇಸ್ರೋ ದೇಶದ ಎರಡನೇಯ ಚಂದ್ರಯಾನ ಯೋಜನೆಯ ಉಡಾವಣೆಗೆ ಸಂಭಾವ್ಯ ದಿನಾಂಕವನ್ನು ಬಹುತೇಕ ಅಂತಿಮಗೊಳಿಸಿದ್ದು

ಚಂದ್ರ ಗ್ರಹದ ದಕ್ಷಿಣ ಧುವದ ಮೇಲೆ ರೋವರ್ ಒಂದನ್ನು ಕಳಿಸುವ ವಿಶ್ವದ ಏಕೈಕ ದೇಶ ಎನ್ನುವ ಇತಿಹಾಸ ಸೃಷ್ಟಿಸುವ ಹೊಸ್ತಿಲಲ್ಲಿ ಭಾರತ ನಿಂತಿದೆ

ಪರಿಸರ ಸಚಿವ ಪ್ರಕಾಶ್ ಜಾವ್ದೇಕರ್ ನಿನ್ನೆ ಸೆಲ್ಫಿ ವಿತ್ ಸ್ಯಾಷ್ಲಿಂಗ್ ಆಂದೋಲನಕ್ಕೆ ಚಾಲನೆ ನೀಡಿ ಪ್ರತಿಯೊಬ್ಬರೂ ಸಸಿ ನೆಡುವ ಮೂಲಕ ಅದರ ಸೆಲ್ಫಿ ಯನ್ನು ಸಾಮಾಜಿಕ ತಾಣದಲ್ಲಿ ಅಪ್ಲೋಡ್ ಮಾಡುವಂತೆ ಕರೆ ನೀಡಿದ್ದಾರೆ

ರಾಷ್ಟಪತಿ ರಾಮ್ನಾಥ ಕೋವಿಂದ್ ತಮ್ಮ ಟ್ವೀಟ್ ಸಂದೇಶದಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವ ಜವಾಬ್ದಾರಿಯನ್ನು ಭಾರತ ನಿಭಾಯಿಸುತ್ತದೆ ಸ್ವಚ್ಛ ಮತ್ತು ಸುರಕ್ಷಿತ ಭೂಮಂಡಲದ ಹೊಣೆ ದೇಶದ ಜವಾಬ್ದಾರಿಯಾಗಿದೆ ಎಂದು ಹೇಳಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೂಮಂಡಲದ ಬಗ್ಗೆ ಭಾರತದ ಕಾಳಜಿಯನ್ನು ಪುನರುಚ್ಛರಿಸಿದ್ದಾರೆ ತಮ್ಮ ಟ್ವೀಟ್ ಸಂದೇಶದಲ್ಲಿ ಭೂಗ್ರಹ ಮತ್ತು ಪರಿಸರದ ಬಗ್ಗೆ ನಮ್ಮ ಸಂಬಂಧ ಗಾಢವಾಗಿದೆ ಪ್ರಕೃತಿಯೊಂದಿಗಿನ ಮಧುರ ಬಾಂಧವ್ಯ ಸುಂದರ ಭವಿಷ್ಯಕ್ಕೆ ಕಾರಣವಾಗುತ್ತದೆ ಎಂದು ಹೇಳಿದ್ದಾರೆ

ಭಾರತೀಯ ನೌಕಾಪಡೆಯ ನಂತರ ಭಾರತೀಯ ಬಾಹ್ಕಾಕಾಶ ಸಂಶೋಧನಾ ಸಂಸ್ಥೆಯ ನೆರವನ್ನು ಸಹ ಪಡೆಯಲಾಗುತ್ತಿದೆ ನಾಪತ್ತೆಯಾಗಿರುವ ವಿಮಾನದ ಪತ್ತೆಗೆ ಇಸ್ರೋ ತನ್ನ ಉಪಗ್ರಹಗಳ ಸೇವೆಯನ್ನು ಬಳಸಿಕೊಳ್ಳುತ್ತಿವೆ ಭಾರತೀಯ ಸೇನೆಪಡೆಯಿಂದ ಮೊಲೀಸ್ ಮತ್ತು ಅಸ್ಲಾಂ ರಾಜ್ಯ ಆಡಳಿತ ಈ ಕಾರ್ಯಾಚರಣೆಗೆ ಎಲ್ಲಾ ರೀತಿಯ ನೆರವನ್ನು ಒದಗಿಸುತ್ತಿವೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ

ರುಯಾತ್ ಏ ಹಿಲಾಲ್ ಅಂದರೆ ಚಂದ್ರ ದರ್ತನ ಸಮಿತಿ ನಿನ್ನೆ ಸಂಜೆ ದೇಶದ ಹಲವು ಭಾಗಗಳಲ್ಲಿ ಚಂದ್ರನನ್ನು ಕಂಡ ಬಗ್ಗೆ ಪ್ರಕಟಿಸಿತು ಶ್ರದ್ದಾವಂತ ಮುಸ್ಲಿಮರು ಇಂದು ದೇಶಾದ್ಯಂತ ಮಸೀದಿಗಳಲ್ಲಿ ಮತ್ತು ಈದ್ಗಾಗಳಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸುತ್ತಾರೆ ರಾಜಧಾನಿ ದೆಹಲಿಯಲ್ಲಿ ಜಾಮಾ ಮಸೀದಿ ಫತೇಹ್ಮರ್ ಮಸೀದಿ ಮತ್ತು ಈದ್ಗಾದಲ್ಲಿ ಶ್ರಮುಖ ಪ್ರಾರ್ಥನಾ ಸಭೆಗಳನ್ನು ನಡೆಸಲಾಗುತ್ತಿದೆ ಎಲ್ಲೆಡೆ ಸೂಕ್ತ ಭದ್ರತಾ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ ಈದ್ ಹಿನ್ನೆಲೆಯಲ್ಲಿ ರಾಷ್ಷಪತಿ ರಾಮನಾಥ್ ಕೋವಿಂದ್ ಮತ್ತು ಉಪರಾಷ್ಷಪತಿ ಎಂ ವೆಂಕಯ್ಲನಾಯ್ಡ ಅವರು ದೇಶದ ಜನತೆಗೆ ಶುಭ ಹಾರ್ಸೆಸಿದ್ದಾರೆ ರಾಷ್ಟಪತಿ ಅವರು ತಮ್ಮ ಸಂದೇಶದಲ್ಲಿ ರಂಜಿಾನ್ ಹಬ್ಬವು ಸಮೃದ್ದತೆ ವಾತ್ಸಲ್ಹ ಮತ್ತು ಸಹಕಾರದ ಪ್ರತೀಕವಾಗಿದೆ ನಮ್ನ ನಾಗರೀಕತೆಯ ಪ್ರಮುಖ ಗುಣವಾದ ಈ ಮೌಲ್ವಗಳಿಗೆ ಈದ್ ಸಂದರ್ಭದಲ್ಲಿ ನಮ್ನನ್ನು ಮತ್ತೊಮ್ನೆ ಸಮರ್ಪಿಸಿಕೊಳ್ಳಬೇಕಿದೆ ಎಂದು ತಿಳಿಸಿದ್ದಾರೆ ಉಪರಾಷ್ಷಪತಿಯವರು ತಮ್ಮ ಸಂದೇಶದಲ್ಲಿ ಪ್ರೀತಿ ಮತ್ತು ಸಂತೋಷದ ಪರಸ್ಪರ ವಿನಿಮಯವನ್ನು ಈದ್ ಸಂಕೇತಿಸುತ್ತದೆ ಎಂದಿದ್ದಾರೆ

ಈ ಪವಿತ್ರ ಹಬ್ಬ ಸಮಾಜದಲ್ಲಿ ಸಾಮರಸ್ಯ ಅನುಕಂಪ ಮತ್ತು ಶಾಂತಿ ಭಾವನೆಗಳನ್ನು ಮೂಡಿಸಲಿ ಪ್ರತಿಯೊಬ್ಲರ ಜೀವನ ಸಂತಸಮಯವಾಗಲಿ ಎಂದು ಅವರು ಸಂದೇಶ ನೀಡಿದ್ದಾರೆ ಅಮೆರಿಕದಲ್ಲಿ ವಾಷಿಂಗ್ಟನ್ ಡಿಸಿಯಿಂದ ಡೆಮಾಕ್ರಟಿಕ್ ಪಕ್ಷದ ಸದಸ್ಯೆ ಪ್ರಮೀಳಾ ಜೈಪಾಲ್ ಅಲ್ಲಿಯ ಪ್ರಜಾಪ್ರತಿನಿಧಿಗಳ ಸಭಾಧ್ಯಕ್ಷರಾಗಿ ಆಯ್ಲೆಯಾಗಿದ್ದಾರೆ ಈ ಹುದ್ಗೆಗೆ ಆಯ್ಲೆಯಾಗಿರುವ ಮೊಟ್ಟಮೊದಲ ದಕ್ಷಿಣ ಏಷ್ನಾ ಮೂಲದ ಅಮೆರಿಕದ ಮಹಿಳೆ ಎನ್ನುವ ಗೌರವಕ್ಕೆ ಅವರು ಪಾತ್ರರಾಗಿದ್ದಾರೆ

ಐಸಿಸಿ ವಿಶ್ವಕಪ್ ಕ್ರಿಕೆಟ್ ಪಂದ್ವಾವಳಿಯಲ್ಲಿ ಭಾರತ ಇಂದು ತನ್ನ ಮೊದಲ ಪಂದ್ವ ಆಡಲಿದೆ

ಪ್ರಸಾರ ಭಾರತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಶಶಿಶೇಖರ್ ವೆಂಪತಿ ಆಕಾಶವಾಣಿಯ ವೀಕ್ಷಕ ವಿವರಣೆ ಇದೇ ಪ್ರಥಮ ಬಾರಿಗೆ ಅಂತರ್ಜಾಲ ವಾಹಿನಿಯಲ್ಲೂ ಮೂಡಿಬರುತ್ತಿದೆ ಎಂದು ಟ್ವೀಟ್ ಮಾಡಿದ್ದಾರೆ ಫೆಂಚ್ ಓಪನ್ ಟೆನಿಸ್ ಪಂದ್ಭಾವಳಿಯಲ್ಲಿ ದಿಗ್ಗಜ ಆಟಗಾರರಾದ ರೋಜ್ ಫೆಡರರ್ ಮತ್ತು ರಫೆಲ್ ನಡಾಲ್ ಸೆಮಿ ಫೈನಲ್ಸ್ ಪ್ರವೇಶಿಸಿದ್ದಾರೆ ಇವರಿಬ್ಲರೂ ತಮ್ಮ ನಾಲ್ಲನೇ ಸುತ್ತಿನ ಪಂದ್ಯಗಳಲ್ಲಿ ಗೆಲುವು ಗಳಿಸಿ ಮುನ್ನಡೆದಿದ್ದಾರೆ

ಮಹಿಳೆಯರ ಸಿಂಗಲ್ಸ್ನಲ್ಲಿ ಜೋಹನ್ನಾ ಕೋಂಟಾ ಸೆಮಿಫ್ಲೆನಲ್ಸ್ಗೆ ತಲುಪಿದ್ದಾರೆ